ವಿಜಯಪುರ ಬೆಳಗಾವಿ ಬಾಗಲಕೋಟೆ ಯಾದಗಿರಿ ರಾಯಚೂರು ಧಾರವಾಡ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕೊಡಗು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಮಳೆ ಮುಂದುವರೆದಿದ್ದು ಜನಜೀವನ ತೀವ್ರ ಬಾಧಿತವಾಗಿದೆ ಈ ಜಿಲ್ಲೆಗಳಲ್ಲಿ ಮೇಲ್ವೆ ಗಾಳಿ ಕೂಡಾ ಬಿರುಸುಗೊಳ್ಳುವ ಮುನ್ನೆಚ್ಚರಿಕೆ ನೀಡಲಾಗಿದೆ ರಾಜ್ಯದ ಮೂರು ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಲ್ಲೆಗಳ ಸಾಗರದಲ್ಲಿ ಅಲೆಗಳ ಅಭ್ಯರ ಹೆಚ್ಚಾಗಿರುವುದರಿಂದ ಮೀನುಗಾರರಿಗೆ ವಿಶೇಷ ಎಚ್ಗರಿಕೆ ನೀಡಲಾಗಿದೆ ಈ ಜಲ್ಲೆಗಳಗೆ ಭೇಟಿ ನೀಡುವ ಪ್ರವಾಸಿಗರು ಸಾಗರ ತೀರಗಳಿಗೆ ಹೋಗಬಾರದೆಂದು ಸಹ ಮುನ್ನೆಚ್ಚರಿಕೆ ನೀಡಲಾಗಿದೆ ವಿಜಯಪುರದಲ್ಲಿ ಕೈಷ್ಣಾ ನದಿಯ ಪ್ರವಾಪದಿಂದ ಹಲವು ಗ್ರಾಮಗಳು ಜಲಾವೃತಗೊಂಡಿವೆ

ಜಲಾವೃತಗೊಂಡ ಗ್ರಾಮಗಳಿಂದ ಸಂತ್ರಸ್ವರನ್ನು ಗಂಜ ಕೇಂದ್ರಗಳಗೆ ಸ್ವಳಾಂತರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಆಲಮಟ್ಟಿ ಜಲಾಶಯದಿಂದ ಹೊರ ಹರಿವಿನ ಪ್ರಮಾಣ ಹೆಚ್ಲಾಗಿರುವುದರಿಂದ ಸೂಕ್ತ ಮುನ್ನೆಚ್ಲರಿಕೆ ವಹಿಸಬೇಕೆಂದು ಸ್ಥಳೀಯರಿಗೆ ಸೂಚಿಸಲಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ ಮತ್ತು ಉಪನದಿಗಳು ಉಕ್ಕಿ ಪರಿಯುತ್ತಿದ್ದು ಚಿಕ್ಕೋಡಿ ಅಥಣಿ ರಾಯಭಾಗ ಮತ್ತು ಖಾನ್ವಾಖರ ತಾಲೂಕುಗಳಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪುಣೆ ಮಾರ್ಗದ ರಾಷ್ಟೀಯ ಹೆದ್ದಾರಿಯಲ್ಲಿ ನಿಪ್ಪಾಣಿ ಸಮೀಪ ಭೂ ಕುಸಿತವಾಗಿದ್ದು ಸಂಚಾರ ಸ್ಹಗಿತಗೊಳಿಸಿರುವ ಹಿನ್ನೆಲೆಯಲ್ಲಿ ಸಾವಿರಾರು ವಾಹನಗಳು ಸಾಲುಗಟ್ಟಿ ನಿಂತಿವೆ ಜಿಲ್ಲೆಯ ಪಲವೆಡೆ ರಾಷ್ಷೀಯ ಹೆದ್ದಾರಿಯ ಮೇಲೆ ನೀರು ಪರಿಯುತ್ತಿದ್ದು ವಾಹನ ಸಂಚಾರ ಭಾದಿತವಾಗಿದೆ ಮಲಪ್ಪಭ ನವಿಲುತೀರ್ಥ ಮೊದಲಾದ ಜಲಾಶಯಗಳಿಂದ ಭಾರಿ ಪ್ರಮಾಣದಲ್ಲಿ ನೀರು ಹೊರಬಿಡಲಾಗುತ್ತಿದೆ

ಕೆಲವಡೆ ವಾಹನ ಸಂಚಾರದಲ್ಲಿ ವೃತ್ತಯ ಉಂಟಾಗಿದೆ ಮಂಗಳೂರು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಲಿಸುವ ಚಾರ್ಮಾಡಿ ಫಾಟಿಯಲ್ಲಿ ಭೂ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ವಾಪನ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಲಗಿತಗೊಳಿಸಲಾಗಿದೆ

ಕಾವೇರಿ ಲಕ್ಸಣತೀರ್ಥ ನದಿಗಳ ಪ್ರವಾಹದಿಂದಾಗಿ ಸಾವಿರಾರು ಹೆಕ್ಟೇರ್ ಹೊಲಗದ್ದೆಗಳಿಗೆ ನೀರು ನುಗ್ಗಿ ಹಾನಿಯಾಗಿದೆ ಭಾಗಮಂಡಲ ಕ್ಷೇತ್ರ ಪ್ರವಾಹದಿಂದಾಗಿ ದ್ವೀಪದಂತಾಗಿದೆ

ಅತ್ಯುತ್ತಮ ಆಡಳಿತಗಾರ್ತಿ ಶ್ರೇಷ್ಠ ಸಂಸದೀಯಪಟು ಮತ್ತು ಅಸಾಧಾರಣ ಮಾತುಗಾರಿಕೆಗೆ ಹೆಸರಾಗಿದ್ದ ಸುಷ್ಠಾ ಅವರಿಗೆ ಶದಾಂಜಲಿ ಸಲ್ಲಿಸಲಾಗುತ್ತಿದೆ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಮಧ್ಯಾಷ್ನ ಮೂರು ಗಂಟೆಗೆ ದೆಪಲಿಯ ಲೋಧಿ ರಸ್ತೆ ಚಿತಾಗಾರದಲ್ಲಿ ನಡೆಯಲಿದೆ

ರಾಜ್ಯದೊಂದಿಗೆ ವಿಶೇಷವಾಗಿ ಬಳ್ದಾರಿಯೊಂದಿಗೆ ಉತ್ತಮ ನಂಟು ಹೊಂದಿದ್ದ ಸುಷ್ಮಾ ಸ್ವರಾಜ್ ನಿಧನಕ್ಕೆ ರಾಜ್ಯದೆಲ್ಲೆಡೆ ತೀವ್ರ ಶೋಕ ವ್ಯಕ್ತವಾಗುತ್ತಿದೆ

ಈ ಬಾರಿ ಜಯಚಾಮರಾಜ ಒಡೆಯರ್ ಅವರ ಸಾಧನೆಗಳು ಕೊಡುಗೆಗಳನ್ನು ಜನರಿಗೆ ಪರಿಚಯಿಸಲಾಗುತ್ತಿದೆ ಎಂದು ತೋಟಗಾರಿಕೆ ಇಲಾಖೆ ನಿರ್ದೆಶಕ ಡಾ

ವೆಂಕಟೇಶ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದರು